ಕೇಂದ್ರ ಸಚಿವ ರಮೇಶ್ ಜೆಗಜೆಣಗಿ ಅನುಸೂಚಿತ ಜಾತಿ ಹಾಗೂ ಪಂಗಡದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮುಂಬಡ್ತಿ ಬಗ್ಗೆ ಸಂಪುಟ ಸಭೆಯಲ್ಲಿ ಸೂಕ್ತ ನಿರ್ಧಾರ

ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಿಂದ ಪಂಪಿ ಕೈಬಿಟ್ವಿರುವ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್

ಬಂದ್ಗೆ ಬಹುತೇಕ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿಲ್ಲ ಬಂದ್ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ಸಹ ಕೇಳಬಂದಿವೆ ಈ ಮಧ್ಯೆ ಉತ್ತರ ಕರ್ನಾಟಕ ರೈತ ಸಂಫದ ಅಧ್ಯಕ್ಷ ಬಸವರಾಜ ಕಂಗಾರ ಬಂದ್ ಕರೆಯನ್ನು ವಾಪಾಸ್ ಪಡೆಯುವುದಿಲ್ಲ

ಈ ಮಧ್ಯೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಬಂದ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಹಾಸನದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅಖಂಡ ಕರ್ನಾಟಕದ ಪರವಾಗಿ ರಾಜ್ಯಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು ರಾಜಕೀಯ ಉದ್ದೇಶಕ್ಕಾಗಿ ರಾಜ್ಯವಿಭಜನೆಗೆ ಪ್ರಚೋದನೆ ನೀಡುವುದು ಸೂಕ್ತವಲ್ಲ

ಕುಮಾರಸ್ವಾಮಿ ರಾಜ್ಯದ ಬೆಳವಣಿಗೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳದರು ಸಮಾಜ ಕಲ್ಕಾಣ ಸಚಿವ ಪ್ರಿಯಾಂಕ ಖರ್ಗೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸಮಗ್ರ ಕರ್ನಾಟಕದ ಪರಿಕಲ್ಪನೆ ಇರುವವರು ವಿಭಜನೆಗೆ ಬೆಂಬಲ ನೀಡುವುದಿಲ್ಲ ಬೀದರ್ನಿಂದ ಚಾಮರಾಜನಗರದವರೆಗೆ ಏಕೀಕ್ಷತ ಕರ್ನಾಟಕ ಇರಬೇಕು ಎಂಬುದು ನಾಡಿನ ಜನರ ಆಶಯವಾಗಿದೆ ಇದಕ್ಕೆ ಅನುಗುಣವಾಗಿ ಮೈತ್ರಿ ಸರ್ಕಾರ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ಜೆಡಿಎಸ್ ನಾಯಕ ಪಾಗೂ ಮಾಜಿ ಶಾಸಕ ಕೋನರೆಡ್ಡಿ ಮಾತನಾಡಿ ಬಂದ್ಗೆ ಬಿಜೆಪಿ ನಾಯಕರು ಪರೋಕ್ಷವಾಗಿ ಬೆಂಬಲ ನೀಡಿದರೆ ಬಂದ್ ಯಶಸ್ನಿಯಾಗುತ್ತದೆ ಇಲ್ಲವಾದಲ್ಲಿ ಯಾವುದೇ ಸಂಘಟನೆ ಹಾಗೂ ಜನಸಮುದಾಯದಿಂದ ಬಂದ್ಗೆ ಪೂರಕ ಬೆಂಬಲ ಸಿಕ್ಲೆಲ್ಲ ಆದರೂ ಬೆಂಬಲ ಹಿಂಪಡೆಯುವಂತೆ ಸಂಘಟನೆ ಮುಖಂಡರಿಗೆ ಪಕ್ಷದ ಪರವಾಗಿ ಮನವಿ ಮಾಡಿರುವುದಾಗಿ ತಿಳಿಸಿದರು

ಆಯಾ ರಾಜ್ಯಗಳು ಸ್ವತಂತ್ರವಾಗಿ ಆ ರಾಜ್ಯಗಳಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ರೂಪಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು

ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಸಂಪುಟ ಸಹೋದ್ಲೋಗಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಪರಿಶಿಷ್ಠ ಸಮುದಾಯದ ಸಿಬ್ಬಂದಿ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಅನುಸೂಚಿತ ಜಾತಿ ಮತ್ತು ಪಂಗಡದ ಬಡ್ತಿ ವಿಚಾರದಲ್ಲಿ ರಾಜ್ಯ ವಿಧಾನಮಂಡಲದಲ್ಲಿ ಅನುಮೋದನೆ ಪಡೆದಿರುವ ಮಸೂದೆಗೆ ರಾಷ್ಷಸತಿ ಅವರ ಅಂಖಿತ ದೊರೆತಿದೆ ಆದರೆ ಈ ವಿಚಾರ ಇನ್ನೂ ನ್ನಾಯಾಲಯದ ವಿಚಾರಣೆ ಪಂತದಲ್ಲಿದ್ದು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮನಶ್ಚೇತನ ಕುರಿತಂತೆ ಮುಖ್ಚುಮಂತ್ರಿ ಎಚ್

ಕುಮಾರ ಸ್ವಾಮಿ ಇಂದು ಮಹತ್ತದ ಸಭೆ ನಡೆಸಿದರು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಾಗೂ ಚುಂಚನಕಟ್ಟೆಯ ತ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನಕ್ಟೇತನಕ್ಕೆ ಸಂಬಂಧಿಸಿದಂತೆ ತಜ್ಞರಿಂದ ಕಾರ್ಯಸಾಧ್ಯತಾ ವರದಿ ಪಡೆದು ತೀಪುದಲ್ಲೇ ಸರ್ಕಾರಕ್ಕೆ ಸಲ್ಲಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಮಹೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಪುರಾತತ್ವ ಇಲಾಖೆಯ ಪಟ್ಟಿಯಲ್ಲಿ ಹಂಪಿಯನ್ನು ತೆಗೆದುಹಾಕಿಲ್ಲ ಆದರೆ ವಿಶ್ವ ಪಾರಂಪರಿಕ ಪಟ್ಟಿಯಿಂದ ಕೈಬಿಟ್ಟಿರುವ ಕುರಿತು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗುವುದು ಎಂದರು ಹಂಪಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದರೆ ಅವುಗಳನ್ನು ನಿವಾರಣೆ ಮಾಡಲು ಸರ್ಕಾರ ಬದ್ದವಾಗಿದೆ ಹಂಪಿಗೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ದೊರಕಿಸಿಕೊಡಲು ಸರ್ಕಾರ ಬದ್ದವಾಗಿದೆ ಎಂದರು

ಇದರಲ್ಲಿ ಹಂಪಿಯೂ ಸಹ ಸೇರಿದೆ ಎಂದು ಸಚಿವರು ತಿಳಿಸಿದರು

ಉಚಿತ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಫಟಕ ಸೇವೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದ ಮುಂಭಾಗ ಇಂದು ಚಾಲನೆ ನೀಡಿದರು ಬೆಳಗಾವಿಯ ಯನ್ನೆಟೆಡ್ ಸಮಾಜ ಕಲ್ನಾಣ ಸಂಸ್ವೆಯ ಸಹಯೋಗದಲ್ಲಿ ಆರೋಗ್ಯ ಸೇವೆ ಕಾರ್ಯಕ್ರಮ ಅನುಷ್ಠಾನಗೊಂಡಿದ್ದು

ಪರಮೇಶ್ವರ್ ಅವರನ್ನು ಲಂಡನ್ ಮಹಾನಗರದ ಉಪಮಹಾಪೌರರಾದ ಷರ್ಲಿ ರೋಡ್ರಿಗಸ್ ವಿಧಾನಸೌಧದ ಕಛೇರಿಯಲ್ಲಿಂದು ಭೇಟಿ ಮಾಡಿ ನಗರದ ಸಮಸ್ಥೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಪರಮೇಶ್ವರ್ ಕಸವಿಲೇವಾರಿ ಸಮಸ್ಕೆ ಸಂಚಾರ ನಿಯಂತ್ರಣ ಮಾಲಿನ್ನ ನಿವಾರಣೆ ಸೇರಿದಂತೆ ಪಲವು ವಿಷಯಗಳ ಕುರಿತು ಯೋಜನೆಯ ರೂಪುರೇಷೆ ಸಿದ್ಧಪಡಿಸಿದರೆ ಅದನ್ನು ಬೆಂಗಳೂರಿನಲ್ಲಿ ಜಾರಿಗೆ ತರಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದರು

ಈ ಜಿಲ್ಲೆಗಳ ಸಮಸ್ಥೆ ಪರಾಮರ್ತೆಗೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಮೂರು ನ್ವಾಯಪೀಠಗಳು ಕಾರ್ಯನಿರ್ವಹಿಸುತ್ತಿವೆ ಈ ಪೈಕಿ ಬೆಂಗಳೂರು ಮತ್ತು ಹುಬ್ಲಳ್ದಿ ಧಾರಾವಾಡ ನಗರಗಳು ಹೈದರಾಬಾದ್ ಕರ್ನಾಟಕ ವಲಯದಿಂದ ದೂರಇರುವ ಹಿನ್ನೆಲೆಯಲ್ಲಿ ಸ್ಠಳೀಯರಿಗೆ ಹೆಚ್ಚು ಅನುಕೂಲವಾಗುತ್ತಿಲ್ಲ ಈ ಎರಡು ಪೀಠಗಳನ್ನು ಕಾರ್ಯ ನಿರ್ವಹಿಸುತ್ತಿರುವ ಕಲಬುರಗಿ ಪೀಠದೊಂದಿಗೆ ಸೇರ್ಪಡೆಗೊಳಿಸಿದರೆ ಹೈದರಾಬಾದ್ ಕರ್ನಾಟಕ ವಲಯದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ಅವರು ಸಲಹೆ ಮಾಡಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ರಾಷ್ಷೀಯ ಆರೋಗ್ಯ ಅಭಿಯಾನ ಯೋಜನೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚನ ರೀತಿಯಲ್ಲಿ ಅನುಕೂಲವಾಗಿದೆ

ಈ ಯೋಜನೆಯಡಿ ಕಾಂಗ್ರೋ ಮದರ್ ಕೇರ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ಮೊದಲ ಜಾರಿಗೊಳಿಸಲಾಗಿದ್ದು

ಕೇಂದ್ರದ ಕೌಶಲ್ಯ ಅಭಿವೃದ್ದಿ ಮತ್ತು ಉದ್ದಮಶೀಲತೆ ಇಲಾಖೆ ಕಾರ್ಯದರ್ತಿ ಡಾ

ಕೃಷ್ಣನ್ ಘಟಕೋತ್ಸವ ಉದ್ಘಾಟು ಮಾತನಾಡಿ ಭಾರತ ಇಂದು ಇಡಿ ವಿಶ್ವ ತನ್ನತ್ತ ನೋಡುವಂತಹ ಪ್ರತಿಭಾವಂತ ಯುವ ಸಮುದಾಯವನ್ನು ಹೊಂದಿದೆ ಇಂದಿನ ಸ್ಪರ್ಧಾತ್ತಕ ಜಗತ್ತಿನ ಹೈಸೋಟಯನ್ನು ಭಾರತ ಉತ್ತಮ ರೀತಿಯಲ್ಲಿ ಎದುರಿಸುತ್ತಿದೆ

ಉದ್ಯೋಗ ಬಡ್ತಿಯಲ್ಲಿ ವಿಳಂಬಧೋರಣೆ ಅನರ್ಹ ಹೊರಗುತ್ತಿಗೆ ಸಿಬ್ಬಂದಿ ನಿಯೋಜನೆ ಕಾರ್ಯಕ್ರಮಗಳಿಗೆ ಸೂಕ್ತ ರೀತಿಯಲ್ಲಿ ಅನುದಾನ ನೀಡದೆ ಇರುವ ಪಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಆಕಾಶವಾಣಿ ಮತ್ತು ದೂರದರ್ಶನ ಸಿಬ್ಲಂದಿ ಬೆಂಗಳೂರಿನ ಆಕಾಶವಾಣಿ ಮುಖ್ಯದ್ವಾರದ ಬಳಿ ಇಂದು ಪ್ರತಿಭಟನೆ ನಡೆಸಿದರು